ಮಾಲೆಯಲ್ಲಿ ಇಂದು ನಡೆಯಲಿರುವ ಮಾಲ್ಲೀವ್ಸ್ ನೂತನ ಅಧ್ಯಕ್ಷ ಇಬ್ರಾಹಿಂ ಮೊಹಮದ್ ಸೊಲಿಹ್ ಅವರ ಪ್ರಮಾಣ ವಚನ ಸ್ಲೀಕಾರ ಸಮಾರಂಭದಲ್ಲಿ ಪ್ರಧಾನಮಂತಿ ನರೇಂದ ಮೋದಿ ಭಾಗಿ

ಬಿಗಿ ಭದ್ರತೆ ನಡುವೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಇಂದು ಮೊದಲ ಹಂತದ ಪಂಚಾಯತ್ ಚುನಾವಣೆ ತಮಿಳುನಾದಿನಲ್ಲಿ ಗಜಾ ಚಂಡಮಾರುತದಿಂದ ಹಾನಿಯಾಗಿರುವ ಪ್ರದೇಶಗಳಲ್ಲಿ

ಸರಿತಾ ದೇವಿ ಮತ್ತು ಮಾನಿಶಾ ಮೌನಾ ಶುಭಾರಂಭ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಾಲೆಯಲ್ಲಿ ಇಂದು ನಡೆಯಲಿರುವ ಮಾಲ್ಡೀವ್ಸ್ ನೂತನ ಅಧ್ಯಕ್ಷ ಇಬ್ರಾಹಿಂ ಮೊಹಮದ್ ಸೊಲಿಹ್ ಅವರ ಪ್ರಮಾಣವಚನ ಸ್ಸೀಕಾರ ಸಮಾರಂಭದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಪ್ರಧಾನಿಯಾಗಿ ಇದೇ ಮೊದಲ ಬಾರಿ ನರೇಂದ್ರ ಮೋದಿ ಅವರು ಮಾಲ್ಡೀವ್ಸ್ ಗೆ ಭೇಟಿ ನೀಡುತ್ತಿದ್ದಾರೆ ಈ ಕುರಿತು ನಿನ್ನೆ ಸರಣಿ ಟ್ಲಿಟ್ ಮಾಡಿರುವ ಪ್ರಧಾನಿ ಅಭಿವೃದ್ದಿ ಆದ್ಯತೆಗಳಾದ ಅದರಲ್ಲೂ ಮೂಲಭೂತ ಸೌಕರ್ಯ ಆರೋಗ್ಯ ರಕ್ಷಣೆ ಸಂಪರ್ಕ ಮತ್ತು ಮಾನವ ಸಂಪನ್ಮೋಲ ಅಭಿವೃದ್ದಿ ವಲಯಗಳ ಉನ್ನತಿಕರಣಕ್ಕೆ ನಿಕಟವಾಗಿ ಕಾರ್ಯನಿರ್ವಹಿಸಲು ಭಾರತ ಬಯಸುತ್ತಿದೆ ಎಂದಿದ್ದಾರೆ ಅಲ್ಲದೆ ಮಾಲ್ಡೀವ್ಸ್ ನಲ್ಲಿ ಇತ್ತೀಚೆಗೆ ನಡೆದ ಚುನಾವಣೆಯು ಪ್ರಜಾಪ್ರಭುತ್ವ ಕಾನೂನಿನ ನಿಯಮ ಮತ್ತು ಶ್ರೀಮಂತ ಭವಿಷ್ಯಕ್ಕಾಗಿ ಜನರ ಸಾಮೂಹಿಕ ಆಕಾಂಕ್ಷೆಗಳನ್ನು ಪ್ರತಿನಿಧಿಸುತ್ತದೆ ಎಂದಿರುವ ಪ್ರಧಾನಿ ಸ್ಥಿರ ಪ್ರಜಾಪ್ರಭುತ್ವ ಶ್ರೀಮಂತ ಮತ್ತು ಶಾಂತಿಯುತ ಮಾಲ್ವೀವ್ಸ್ ನೋಡಲು ಭಾರತ ಆಪೇಕ್ಷಿಸುತ್ತದೆ ಎಂದು ಟ್ವೀಟ್ ಮಾಡಿದ್ದಾರೆ ಬಿಗಿ ಭದ್ರತೆ ನಡುವೆ ಜಮ್ಮು ಮತ್ತು ಕಾಶ್ಮೀರದ ಪಂಚಾಯತ್ ಚುನಾವಣೆಯ ಮೊದಲ ಹಂತಕ್ಕೆ ಇಂದು ಮತದಾನ ನಡೆಯಲಿದೆ ಜಮ್ಮು ವಿಭಾಗದಲ್ಲಿ ಏಳು ಕಾಶ್ಮೀರ ಕಣಿವೆಯಲ್ಲಿ ಆರು ಹಾಗೂ ಲಡಾಕ್ ನಲ್ಲಿ ಎರಡು ಜಿಲ್ಲೆಗಳಲ್ಲಿ ಮತದಾನ ನಡೆಯಲಿದೆ

ಮತದಾನ ಪೂರ್ಣಗೊಂದ ತಕ್ಷಣವೇ ಮತ ಎಣಿಕೆ ಕಾರ್ಯ ನಡೆಯಲಿದೆ ಶಾಂತಿಯುತ ಮತದಾನಕ್ಕಾಗಿ ಎಲ್ಲದೆ ಪೊಲೀಸ್ ಬಿಗಿ ಭದ್ರತೆ ಕೈಗೊಳ್ಳಲಾಗಿದೆ ಮತದಾನ ನಡೆಯುವ ಪ್ರದೇಶಗಳಲ್ಲಿ ವಿವಿಧ ಸೇನಾ ಪಡೆಗಳನ್ನು ನಿಯೋಜಿಸಲಾಗಿದೆ

ತೆಲಂಗಾಣ ವಿಧಾನಸಭಾ ಚುನಾವಣೆಗೆ ಭಾರತೀಯ ಜನತಾ ಪಕ್ಷ ಬಿಜೆಪಿ ಏಳು ಅಭ್ಯರ್ಥಿಗಳ ನಾಲ್ಕನೇ ಪಟ್ಟಿಯನ್ನು ಬಿಡುಗಡೆ ಮಾಡಿದೆ ಪಕ್ಷದ ಕೇಂದ್ರಿಯ ಚುನಾವಣಾ ಸಮಿತಿ ಕಾರ್ಯದರ್ಶಿ ಜೆ

ನಡ್ಲಾ ನಿನ್ನೆ ರಾತ್ರಿ ಈ ಪಟ್ಟಿಯನ್ನು ಬಿಡುಗಡೆಗೊಳಿಸಿದ್ದಾರೆ ಪಕ್ಷದ ಮಹಿಳಾ ಮೋರ್ಚಾ ರಾಜ್ಯ ಅಧ್ಯಕ್ಷೆ ಅಕುಲಾ ವಿಜಯ್ ಗಜ್ಷೆಲ್ ಕ್ಷೇತ್ರದಿಂದ ಸ್ಪರ್ಧಿಸುತ್ತಿದ್ದಾರೆ

ಬುಡಕಟ್ಟು ಜನರ ಬೆಳೆ ಸಂಸ್ಕೃತಿ ಮತ್ತು ತಿನಿಸುಗಳನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ನವದೆಹಲಿಯಲ್ಲಿ ಆಯೋಜಿಸಲಾಗಿರುವ ರಾಷ್ಟೀಯ ಬುಡಕಟ್ಟು ಹಬ್ಬ ಆದಿ ಮಹೋತ್ಪವಕ್ಕೆ ಕೇಂದ್ರ ಬುಡಕಟ್ಟು ಸಚಿವ ಜುವಾಲ್ ಒರಾಮ್ ಇಂದು ಚಾಲನೆ ನೀಡಲಿದ್ದಾರೆ

ಗುಜರಾತ್ನ ನರ್ಮದಾ ಜಿಲ್ಲೆಯ ಕೇವಾಡಿಯಾ ಗ್ರಾಮದಲ್ಲಿ ಇತ್ತೀಚೆಗೆ ಲೋಕಾರ್ಪಣೆಗೊಂಡ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಏಕತಾ ಪ್ರತಿಮೆ ವೀಕ್ಷಣೆಗೆ ಶೀಘ್ರದಲ್ಲೇ ರೈಲು ಸಂಪರ್ಕ ಕಲ್ಪಿಸುವುದಾಗಿ ಗುಜರಾತ್ ಸರ್ಕಾರ ಹೇಳಿದೆ ದೆಹಲಿಗೆ ನಿನ್ನೆ ಭೇಟಿ ನೀಡಿದ ಮುಖ್ಯಮಂತ್ರಿ ವಿಜಯ್ ರೂಪಾನಿ ಭಾರತೀಯ ವಿಮಾನ ಪ್ರಾಧಿಕಾರ ಮತ್ತು ರೈಲ್ವೇ ಮಂಡಳಿಯ ಹಿರಿಯ ಅಧಿಕಾರಿಗಳೊಂದಿಗೆ ಚರ್ಚಿಸಿದ ನಂತರ ಸರ್ಕಾರ ಈ ಪ್ರಕಟಣೆ ಬಿದುಗಡೆ ಮಾಡಿದೆ

ಗಜ ಚಂಡಮಾರುತದಿಂದಾಗಿ ತಮಿಳುನಾಡಿನ ಹಲವು ಪ್ರದೇಶಗಳು ತತ್ತರಿಸಿವೆ

ತುರ್ತು ಪರಿಹಾರ ಕಾರ್ಯದಲ್ಲಿ ಭಾರತೀಯ ನೌಕಪದೆ ಕೈಜೋದಿಸಿದೆ ಐಎನ್ ಎಸ್ ಚೆಟ್ಲಾಟ್ ಮತ್ತು ಐಎನ್ ಎಸ್ ಚೆರಿಯಮ್ ಎರಡು ಹಡಗುಗಳನ್ನು ಪುದುಚೇರಿ ಸಮೀಪ ಕರ್ತೆಕಾಲ್ ನತ್ತ ತಿರುಗಿಸಲಾಗಿದೆ ದರ್ಶಕ್ ಕಾರ್ನಿಕೊಬರ್ ಮತ್ತು ಕೊರಾಡಿವ್ತ್ ಸೇರಿ ಮೂರು ಹಡಗುಗಳನ್ನು ಹೆಚ್ಚುವರಿಯಾಗಿ ಚೆನ್ವೈನಲ್ಲಿ ಇರಿಸಲಾಗಿದೆ ವೆಸೆಲ್ಲ್ ರಣ್ ವಿರ್ ಮತ್ತು ಖಾಂಜರ್ ಹಡಗುಗಳನ್ನು ವಿಶಾಖಪಟ್ಟಣದಲ್ಲಿ ಪರಿಹಾರ ಕಾರ್ಯದಲ್ಲಿ ತೊಡಗುವಂತೆ ಸೂಚಿಸಲಾಗಿದೆ ಈ ಮಧ್ಯೆ ತಮಿಳುನಾಡಿನಲ್ಲಿ ಚಂಡ ಮಾರುತದಿಂದಾಗಿ ಉಂಟಾಗಿರುವ ಪರಿಸ್ಥಿತಿ ಕುರಿತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅಲ್ಲಿನ ಮುಖ್ಯಮಂತಿ ಇ

ಪಳನಿಸ್ಲಾಮಿ ಅವರೊಂದಿಗೆ ಚರ್ಚಿಸಿದ್ದಾರೆ ಈ ವೇಳೆ ಅವರು ಕೇಂದ್ರದಿಂದ ಸಾಧ್ಯವಿರುವ ಎಲ್ಲ ಬಗೆಯ ನೆರವು ನೀಡುವುದಾಗಿ ಮುಖ್ಯಮಂತ್ರಿಗೆ ಭರವಸೆ ನೀಡಿದ್ದಾರೆ ಹಾಗೆಯೇ ಚಂಡಮಾರುತದಿಂದ ಹೊರಬರಲು ಅಧಿಕಾರಿಗಳು ಅಗತ್ಯ ನೆರವು ಒದಗಿಸಲು ಕಾರ್ಯಪ್ರವೃತ್ತರಾಗಿದ್ದಾರೆ ಎಂದು ತಿಳಿಸಿದ್ದಾರೆ ಈ ಮಧ್ಯೆ ಟ್ವೀಚ್ ಮಾಡಿರುವ ಪ್ರಧಾನಿ ತಮಿಳುನಾಡಿನಲ್ಲಿ ಚಂಡಮಾರುತಕ್ಕೆ ಸಿಲುಕಿ ಮ್ಬತಪಟ್ಟ ಕುಟಂಬಸ್ದರಿಗೆ ಸಂತಾಪ ಸೂಚಿಸಿದ್ದು ಗಾಯಗೊಂಡವರು ಬೇಗ ಗುಣಮುಖರಾಗಲಿ ಎಂದು ಪ್ರಾರ್ಥಿಸುವುದಾಗಿ ಹೇಳಿದ್ದಾರೆ

ರವಿಕುಮಾರ್ ಇಂದು ನಡೆಯಲಿರುವ ಫೈನಲ್ ಪಂದ್ಯದಲ್ಲಿ ಜಪಾನಿನ ತೊಶಿಹಿರೊ ಹಸೆಗವಾ ಅವರನ್ನು ಎದುರಿಸಲಿದ್ದಾರೆ ಹಿರಿಯ ಬಾಕ್ಸಿಂಗ್ ಪಟು ಎಲ್ ಸರಿತಾ ದೇವಿ ಮತ್ತು ಉದಯೋನ್ಮುಖ ಬಾಕ್ಸರ್ ಮಾನಿಶಾ ಮೌನಾ ತಮ್ಮ ಆರಂಭಿಕ ಪಂದ್ಯಗಳಲ್ಲಿ ಜಯ ಗಳಿಸುವುದರೊಂದಿಗೆ ನವದೆಹಲಿಯಲ್ಲಿ ನಡೆಯುತ್ತಿರುವ ಮಹಿಳಾ ವಿಶ್ವ ಬಾಕ್ಸಿಂಗ್ ಚಾಂಪಿಯನ್ ಷಿಪ್ ನಲ್ಲಿ ಆತಿಥೇಯ ಭಾರತ ಶುಭಾರಂಭ ಮಾದಿದೆ ನಿನ್ನೆ ನಡೆದ ಆರಂಭಿಕ ಪಂದ್ಯಗಳಲ್ಲಿ ಉಭಯ ಬಾಕ್ಸರ್ ಗಳು ಪ್ರಭುತ್ವ ಸಾಧಿಸಿ ಪ್ರತ್ಯೇಕ ತೂಕ ವಿಭಾಗಗಳಲ್ಲಿ ಪ್ರಿ ಕ್ವಾರ್ಟರ್ ಫೈನಲ್ ತಲುಪಿದ್ದಾರೆ

ಕ್ವಾರ್ಟರ್ ಫೈನಲ್ ಪ್ರವೇಶಕ್ಕಾಗಿ ಸರಿತಾ ಐರ್ಲೆಂಡ್ ನ ಕಾಲೀ ಹೆರಿಂಗ್ಸನ್ ಅವರ ಸವಾಲು ಎದುರಿಸಬೇಕಿದೆ ಹಾಗೆಯೇ ಮಾನಿಶಾ ಕಜಕಿಸ್ತಾನದ ಹಾಲಿ ವಿಶ್ವ ಚಾಂಪಿಯನ್ ದಿನಾ ಝೊಲಾಮನ್ ವಿರುದ್ದ ಸೆಣಸಬೇಕಿದೆ